ನಾಡಿನ ನೆಲ ಜಲ ಸಂಸ್ಕೃತಿಯ ಅಭಿವೃದ್ಧಿಗೆ ಸರ್ಕಾರ ಕಟಬದ್ಧ ಕೇಂದ್ರ ಸಚಿವ ಪ್ರಲ್ನಾದ್ ಜೋಶಿ

ರೈತರಿಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ತರಬೇತಿ ನೀಡಲು ಕೃಷಿ ಇಲಾಖೆ ನಿರ್ಧಾರ ಸಚಿವ ಬಿ

ಇಂದು ವಿಶ್ವ ಮಣ್ಣಿನ ಆರೋಗ್ಯ ದಿನ

ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ವಹಿವಾಟು ನಡೆಸುತ್ತಿವೆಜಿಲ್ಲೆಯ ಇಂಡಿಸಿಂದಗಿ ಮುದ್ದೇಜಿಪಾಳ ಬಸವನಬಾಗೇವಾಡಿ ಚಡಚಾ ಸೇರಿದಂತೆ ಜಿಲ್ಲೆಯಾದ್ಯಂತ ಜನಜೀವನ ಎಂದಿನಂತೆ ಸಹಜವಾಗಿದೆ

ಚಾಮರಾಜನಗರ ಜಿಲ್ಲೆಯಲ್ಲಿ ನೀರಸ ಪ್ರಕಿಕ್ರಿಯೆ ವ್ಯಕ್ತವಾಯಿತು ಗುಂಡ್ಲುಪೇಟೆ ಯಳಂದೂರು ಕೊಳ್ಳೇಗಾಲ ಪನೂರು ತಾಲ್ಲೂಕಿನಲ್ಲಿ ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆರೆದಿದ್ದವು ಸಾರಿಗೆ ವ್ಯವಸ್ಥೆ ಮಾಮೂಲಿನಂತಿತ್ತು ಬೆಂಗಳೂರು ಗ್ರಾಮಾಂತರ ಜಲ್ಲೆಯ ದೊಡ್ಡಬಳ್ಳಾಮರ ದೇವನಹಳ್ಳಿ ನೆಲಮಂಗಲ ಹೊಸಕೋಟೆಗಳಲ್ಲಿ ಸಾರಿಗೆ ಸಂಚಾರ ವಿರಳವಾಗಿದ್ದು ಸರ್ಕಾರಿ ಕಚೇರಿಗಳು ಬ್ಯಾಂಕ್ಗಳು ಕಾರ್ಕ ನಿರ್ವಹಿಸುತ್ತಿವೆ ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಎಲ್ಲಾ ಭಾಗಗಳಲ್ಲಿ ಜನ ಜೀವನ ಸಾಮಾನ್ಯ ಸ್ಥಿತಿಯಲ್ಲಿ ಇದೆ

ಖಾಸಗಿ ವಾಹನ ಸಂಚಾರ ಕೂಡ ಎಂದಿನಂತಿದೆ ತುಮಕೂರಿನಲ್ಲಿ ನೀರಿಸ ಪ್ರಕ್ರಿಯೆ ವ್ಯಕ್ತವಾಗಿದೆ ಎಂದಿನಂತೆ ಅಂಗಡಿಗಳು ತೆರೆದಿದ್ದು ವಾಹನ ಸಂಚಾರ ಸಾಮಾನ್ಕವಾಗಿದೆ

ಧಾರವಾಡದಲ್ಲಿ ಬಂದ್ ಯಾವುದೇ ಪರಿಣಾಮ ಬೀರಿಲ್ಲ ಜನ ಸಂಚಾರ ಎಂದಿನಂತೆ ಸಾಗಿದೆ ದಾವಣಗೆರೆಯಲ್ಲಿ ನೀರಸ ಪ್ರಕ್ತಿಯೆ ವ್ಯಕ್ತವಾಗಿದೆ ನಗರದ ಕೆ ಆರ್

ಹಣ್ಣು ತರಕಾರಿ ಮಾರುಕಟ್ಟಿಗಳಲ್ಲಿ ವ್ಯಾಪಾರ ವಹವಾಟು ನಡೆಯುತ್ತಿದ್ದು ವಾಪನ ಸಂಚಾರ ಕೂಡ ಎಂದಿನಂತೆ ಕಂಡು ಬಂದಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಇದಕ್ಕಾಗಿ ಸಾರ್ವಜನಿಕರು ಪೊಲೀಸ್ ಸಿಬ್ಬಂದಿ ಸಾರಿಗೆ ಇಲಾಖೆ ಮಾಧ್ಯಮ ವರ್ಗವನ್ನು ಅಭಿನಂದಿಸುವುದಾಗಿ ಗೃಪಖಾತೆ ಸಚಿವ ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಲವು ಕಡೆ ಸಣ್ಣಶುಟ್ಟ ಫಟನೆಗಳು ಕಂಡುಬಂದಿದ್ದು ಆ ಬಗ್ಗೆ ಸೂಕ್ತ ಕಾನೂನು ತ್ರಮ ಕೈಗೊಳ್ಳಲಾಗಿದೆ

ಬಂದ್ ಸಂಪೂರ್ಣ ವಿಫಲವಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಕಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡಿದ ಅವರು ಮರಾಠ ಸಮುದಾಯದಲ್ಲೂ ಹಲವಾರು ಜನರು ಅರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದುಳಿದವರಾಗಿರುವುದರಿಂದ ಅವರ ಶ್ರೇಯೋಭಿವೃದ್ಧಿಗೋಶ್ಕರ ನಿಗಮ ರಚಿಸಲಾಗಿದೆ ಎಂದು ಅವರು ಸ್ಪಷ್ಟಣೆ ನೀಡಿದ್ದಾರೆ

ಬೆಳಗಾವಿಯಲ್ಲಿ ಇಂದು ಸುದ್ಧಿಗಾರರೊಂದಿಗೆ ಮಾತಾಡಿದ ಅವರು ಮರಾಠ ಅಭಿವೃದ್ಧಿ ನಿಗಮ ರಜನೆ ಎರೋಧಿಸುವ ಆಗತ್ತವಿಲ್ಲ ಮರಾಠಿ ಮತ್ತು ಮರಾಠ ಇವುಗಳ ಬಗ್ಗೆ ಹೋರಾಟಗಾರರು ಅರ್ಥ ಮಾಡಿಕೊಂಡು ಸರ್ಕಾರದ ಜೊತೆಗೆ ಸಪಕರಿಸಲು ವಿನಂತಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ ಮೊದಲಿನಿಂದಲೂ ಈ ಸಮುದಾಯ ಒಂದುಳಿದ ವರ್ಗದ ಪಟ್ಟಿಯಲ್ಲಿದ್ದು

ನಿನ್ನೆ ನಡೆದ ಕೋರ್ ಕಮಿಟ ಸಭೆಯಲ್ಲಿ ಮುಂಬರುವ ಚುನಾವಣೆ ಎದುರಿಸುವ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಪ್ರಲ್ಟಾದ್ ಜೋತಿ ತಿಳಿಸಿದ್ದಾರೆ

ಅಸಂಘಟತ ವಲಯದಲ್ಲಿರುವ ಸಣ್ಣ ಆಪಾರ ಸಂಸ್ಕರಣಾ ಉದ್ದಿಮೆಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಮತ್ತು ಅವುಗಳನ್ನು ಸಂಘಟತ ವಲಯಕ್ಕೆ ತರುವುದು

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹಾಡೋನಪಳ್ಯಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಸುಪಯೋಗದಲ್ಲಿ ಮಣ್ಣನ್ನು ಜೀವಂತವಾಗಿರಿಸಿ ಮಣ್ಣಿನ ಜೀವ ವೈವಿಧ್ಯತೆ ಕಾಪಾಡಿ ಎಂಬ ಧ್ವೇಯವಾಕ್ಕದೊಂದಿಗೆ ಎತ್ತ ಮಣ್ಣಿನ ದಿನಾಚರಣೆ ಕಾರ್ಯಕ್ರಮ ಪಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಣ್ಣು ಎಜ್ಜಾನಿ ಡಾ

ಎೕರನಾಗಪ್ಪ ಎವಿರ ಭೂ ಬಳಕೆ ಪದ್ದತಿಗಳು ಅಸಮರ್ಥ ಮಣ್ಣು ನಿರ್ವಪಣೆ ಮಾಲಿನ್ದತೆ ನಗರೀಕರಣ ಮತ್ತು ಇಂಗಾಲದ ಕೊರತೆಯಿಂದಾಗಿ ಮಣ್ಣಿನಲ್ಲಿನ ಜೀವರಾತಿಗಳು ನಶಿಸುತ್ತಿವೆ ಜೀವ ವೈವಿದ್ಯತೆ ಕಾಪಾಡಲು ಸುಸ್ತಿರ ಕೃಷಿ ತ್ಯಾಜ್ಯಗಳ ಮರುಬಳಕೆ ಸ್ವಾಭಾವಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ಒತ್ತು ಕೊಡಬೇಕೆಂದು ತಿಳಿಸಿದರು ಬೆಳಗಾವಿಯಲ್ಲಿಂದು ರಾಜ್ಯ ಬಿಜೆಪಿ ಕಾರ್ಯಕಾರಣಿ ಸಭೆ ಆರಂಭಗೊಂಡಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕರ್ನಾಟಕ ಬಿಜೆಪಿಯ ನೂತನ ಉಸ್ತುವಾರಿ ಆರುಣ್ ಸಿಂಗ್ ಪಕ್ಷದ ರಾಜ್ಯಾಧ್ಯಕ್ಷ ನಳನ್ಕುಮಾರ್ ಕಟೀಲ್ ಸೇರಿದಂತೆ ಕೇಂದ್ರದಲ್ಲಿನ ರಾಜ್ಯದ ಸಚಿವರು ಹಾಗೂ ಪಕ್ಷದ ಇತರೆ ಪ್ರಮುಖರು ಭಾಗವಹಿಸಿದ್ದಾರೆ

ರಾಜ್ಯದಲ್ಲಿ ಎರಡು ಪಂತಗಳಲ್ಲಿ ನಡೆಯುವ ಗ್ರಾಮ ಪಂಜಾಯತಿ ಚುನಾವಣೆ ಹಾಗೂ ಪಕ್ಷ ಸಂಘಟನೆ ಕುರಿತಂತೆ ಬಿಜೆಪಿ ಕಾರ್ಯಕಾರಣೆಯಲ್ಲಿ ಚರ್ಜೆ ನಡೆಯುವ ಸಾಧ್ಯತೆಯಿದೆ ಕೇಂದ್ರ ಸರ್ಕಾರದ ಮಪತ್ನಾಕಾಂಕ್ಷೆಯ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎಜಯಪುರ ಜಿಲ್ಲೆಯಲ್ಲಿ ಸಮರ್ಪಕ ರೀತಿಯಲ್ಲಿ ಅನುಷ್ಟಾನಗೊಳ್ಳುತ್ತಿದೆ ಈ ಯೋಜನೆಯಡಿ ಪರಿಪ್ಟ ಜಾತಿ ಪಂಗಡ ಪಾಗೂ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯಧನ ನೀಡಲಾಗುತ್ತಿದ್ದು

ಈ ಕಾರ್ಯಕ್ರಮದಿಂದ ಸಾಕಷ್ಟು ರೈತರಿಗೆ ನೀರಿನ ಉಳಿತಾಯವಾಗಿದ್ದು ಪೆಟ್ಟನ ಪ್ರದೇಶಕ್ಕೆ ನೀರು ಬಳಕೆ ಮಾಡಲು ಸಾಧ್ಯವಾಗಿದೆ ಎಂದು ಜಿಲ್ಡಾ ರೇಷ್ಮೆ ಇಲಾಖೆಯ ಉಪನಿರ್ದೆಶಕ ಗಿರೀಶ್

ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ